ಇಬ್ಲರು ಪಕ್ಷೇತರ ಶಾಸಕರ ಅರ್ಜೆ ವಿಚಾರಣೆ ಮತ್ತೆ ನಾಳೆಗೆ ಮುಂದೂಡಿದ ಸುಪ್ರೀಂ ಕೋರ್ಟ್

ದಾವಣಗೆರೆಯಲ್ಲಿ ಕೈಷಿ ತೋಟಗಾರಿಕಾ ಕೇಂದ್ರೀಯ ವಿಶ್ವ ವಿದ್ಯಾಲಯ ಸ್ಥಾಪನೆ ಪ್ರಧಾನಮಂತ್ರಿ ಅವರಿಗೆ ಸಂಸದ ಜಿ

ಸಾಧ್ಯತೆ

ಡಿ ಕುಮಾರಸ್ವಾಮಿ ಉತ್ತರ ನೀಡುತ್ತಿದ್ದಾರೆ ವಿಶ್ವಾಸಮತ ಯಾಚನೆಗೆ ವಿಳಂಬ ಮಾಡಲಾಗುತ್ತಿದೆ ಎಂಬ ಭಾವನೆ ಸದನದ ಒಳಗೆ ಮತ್ತು ಹೊರಗೆ ಮೂಡಿದೆ ಇದಕ್ಕಾಗಿ ರಾಜ್ಯದ ಜನರ ಕ್ಷಮೆ ಕೋರುತ್ತೇನೆ ಯಾವುದೇ ಘಟನೆಯಿಂದ ನನಗೆ ಆತಂಕವಾಗುವುದಿಲ್ಲ ನಮ್ನದು ರೈತ ಕುಟುಂಬ ನಾವು ಇಲ್ಲಗೆ ಬಂದಿರುವುದೇ ರೈತರಿಂದ ಎಂದು ಹೇಳಿದರು ನಮ್ನ ಕುಟುಂಬದ ಮೇಲೆಯೂ ಸಾರ್ವಜನಿಕವಾಗಿ ಹಗುರವಾಗಿ ಮಾತನಾಡಲಾಗುತ್ತಿದೆ ಸಾಮಾಜಿಕ ಜಾಲತಾಣಗಳು ಹಾಗೂ ಕೆಲವು ಮಾಧ್ಯಮಗಳು ಸಲ್ಲದ ವಿಷಯಗಳನ್ನು ಪ್ರಚಾರ ಮಾಡುತ್ತಿವೆ ಎಂದು ಅವರು ಟೀಕಿಸಿದರು ಅಧಿಕಾರಕ್ಕಾಗಿ ಅಂಟಿಕೊಂಡಿಲ್ಲ ಸಂತೋಷದಿಂದ ಅಧಿಕಾರ ತ್ವಜಸುತ್ತೇನೆ ವಚನ ವಚನ ಭ್ರಷ್ಟ ಎಂದು ಕರೆಯಬೇಡಿ ಅಭದ್ರ ಸರ್ಕಾರ ಎಂಬ ಮಾತು ಸರ್ಕಾರ ರಚನೆ ಸಂದರ್ಭದಲ್ಲೇ ಕೇಳಿಬಂದಿತು ಆದರೂ ಸ್ಥಿರ ಸರ್ಕಾರ ನೀಡಲು ಶ್ರಯತ್ನ ಪಟ್ಟೆ ಎಂದು ಅವರು ತಿಳಿಸಿದರು ಹಿಂದಿನ ಸರ್ಕಾರದ ಯಾವುದೇ ಯೋಜನೆಗಳನ್ನು ಮೊಟಕುಗೊಳಿಸಲಿಲ್ಲ

ಇದಕ್ಕೂ ಮುನ್ನ ಮಾತನಾಡಿದ ಸಚಿವ ಡಿ

ಶಿವಕುಮಾರ್ ಪಕ್ಷಾಂತರ ಪಿಡುಗಿಗೆ ಸ್ಪಪ್ವ ಪರಿಹಾರ ಕಂಡುಕೊಳ್ಳಬೇಕಿದೆ ವಿರೋಧ ಪಕ್ಷದ ನಾಯಕ ಬಿ ಎಸ್ ಯಡಿಯೂರಪ್ಪ ಇದಕ್ಕೆ ಮುನ್ನುಡಿ ಬರೆಯಲಿ ಎಂದು ತಿಳಿಸಿದರು ಸುದ್ದಿ ಮಾಧ್ವಮಗಳಲ್ಲಿ ರಾಜಕಾರಣಿಗಳನ್ನು ದುಷ್ಟ ವ್ವಕ್ತಿಗಳಂತೆ ಬಿಂಬಿಸಲಾಗುತ್ತಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ತೀರಾ ಅಪಾಯದಲ್ಲಿದೆ ಇಂದಿನ ಪಿಡುಗಿಗೆ ಒಂದು ನಿರ್ದಿಷ್ಟ ಪರಿಹಾರ ಕಂಡುಕೊಳ್ಳದೆ ದೇರೆ ಮಾರ್ಗವಿಲ್ಲ ಸದನದ ಹಿರಿಯ ಸದಸ್ಯರಲ್ಲಿ ಒಬ್ಬರಾಗಿದ್ದ ಎಚ್ ವಿಶ್ವನಾಥ್ ಸಹಾ ವ್ಯವಸ್ಥೆಯ ವಿರುದ್ದ ಹೋಗಿರುವುದು ಬೇಸರ ತಂದಿದೆ ಎಂದು ಅವರು ಹೇಳಿದರು

ಮಧ್ಯೆ ಪ್ರವೇಶಿಸಿ ಮಾತನಾಡಿದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ರಾಜೀನಾಮೆ ನೀಡಿರುವ ಶಾಸಕರ ಬಗ್ಗೆ ತೀರ್ಮ ಕೈಗೊಳ್ಳುವ ವಿಧಾನಸಭಾಧ್ಯಕ್ಷರ ಜವಾಬ್ದಾರಿಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಷವಾಗಿ ಹೇಳಿದೆ ತಾವು ಎಕ್ತಿದ ಕ್ರಿಯಾಲೋಪಕ್ಕೆ ಸಂಬಂಧಿಸಿದಂತೆ ಸ್ಪೀಕರ್ ನಿನ್ನೆಯೇ ರೂಲಿಂಗ್ ನೀಡಿದ್ದಾರೆ ಶಾಸಕರ ರಾಜೀನಾಮೆ ಕುರಿತು ಸಭಾಧ್ಯಕ್ಷರ ನಿರ್ಧಾರವೇ ಅಂತಿಮ ಎಂದು ಹೇಳದರು ಸಚಿವ ಕೃಷ್ಣಬೈರೇಗೌಡ ಮಾತನಾಡಿ ತಾಸಕರು ತಮ್ಮ ರಾಜಕೀಯ ಪಕ್ಷದಿಂದ ದೂರ ಸರಿದಲ್ಲಿ ವಿಧಾನಸಭಾ ಸದಸ್ಯತ್ವದಿಂದ ಅನರ್ಹಗೊಳ್ಳುತ್ತಾರೆ ಎಂಬ ತೀರ್ಮಾನವನ್ನು ಈ ಹಿಂದೆ ವಿವಿಧ ರಾಜ್ಯಗಳ ಸ್ವೀಕರ್ ತೆಗೆದುಕೊಂಡಿದ್ದಾರೆ ಅಧಿಕಾರ ಉಳಿಸಿಕೊಳ್ಳಬೇಕೆಂಬುದು ನಮ್ಮ ಇಜ್ದೆಯಲ್ಲ ಎಂದು ಹೇಳಿದರು ಈ ಪಂತದಲ್ಲಿ ಆಡಳಿತ ಹಾಗೂ ಪ್ರತಿಪಕ್ಷ ಸದಸ್ವರ ನಡುವೆ ಸ್ವಲ್ಪ ಹೊತ್ತು ಮಾತಿನ ಚಕಮಕಿ ನಡೆಯಿತು ಪ್ರತಿಪಕ್ಷದ ನಾಯಕ ಬಿ ಎಸ್ ಯಡಿಯೂರಪ್ಪ ಮಧ್ಯೆ ಪ್ರವೇಶಿಸಿ ಮಾತನಾಡಿ ರಾಜೀನಾಮೆ ನೀಡಿರುವ ಶಾಸಕರನ್ನು ವಿಧಾನಸಭೆ ಅಧಿವೇಶನದಲ್ಲಿ ಪಾಲ್ಗೊಳ್ಳುವಂತೆ ಒತ್ತಾಯಿಸುವಂತಿಲ್ಲ ಎಂಬುದನ್ನು ಸುಪ್ರೀಂ ಕೋರ್ಟ್ ಸಪ್ಪಪಡಿಸಿದ್ದು ನೀವುಗಳು ನೀಡುವ ಎಪ್ ಅನ್ವಯಿಸುವುದಿಲ್ಲ ಎಂದು ಹೇಳಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯ ತಾಸಕಾಂಗ ಪಕ್ಷದ ನಾಯಕನಾಗಿ ವಿಪ್ ನೀಡುವ ಅಧಿಕಾರ ತಮಗೆ ಇದೆ ಎಂದು ಸಮರ್ಥಿಸಿಕೊಂಡರು

ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ವಿಶ್ವಾಸಮತ ಯಾಚನೆಯನ್ನು ಸದನ ಕೈಗೆತ್ತಿಕೊಳ್ಳುವ ವೇಳೆ ಸದನದಲ್ಲಿ ಆಡಳಿತಾರೂಢ ಪಕ್ಷದ ಸಾಲಿನಲ್ಲಿ ಕೆಲವೇ ಶಾಸಕರು ಹಾಜರಿರುವುದನ್ನು ಗಮನಿಸಿದ ವಿಧಾನಸಭಾಧ್ಯಕ್ಷ ರಮೇಶ್ ಕುಮಾರ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಪ್ರಸಂಗ ಜರುಗಿತು ಸದನದಲ್ಲಿ ಆಡಳಿತ ಪಕ್ಷದ ಕಡೆ ಹಾಜರಿದ್ದ ಒಂದಿಬ್ಲರು ಶಾಸಕರನ್ನು ಗಮನಿಸಿದ ಸ್ವೀಕರ್ ಇದು ವಿಧಾನಸಭಾಧ್ಯಕ್ಷರಿಗೋ ಅಥವಾ ಸದನಕ್ಕೆ ಬಂದ ಗತಿಯೋ ಎಂದು ಸದನದಲ್ಲಿ ಉಪಸ್ಥಿತರಿದ್ದ ಏಕೈಕ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಪ್ರತ್ನಿಸಿದರು ಇದರಿಂದ ಉತ್ತೇಜಿತರಾದಂತೆ ಕಂಡು ಬಂದ ವಿರೋಧ ಪಕ್ಷದ ನಾಯಕ ಬಿ ಎಸ್ ಯಡಿಯೂರಪ್ಪ ಸರ್ಕಾರದ ಬಣ್ಣ ಬಯಲಾಗಿದೆ ಆಡಳಿತಾರೂಢ ಪಕ್ಷಗಳ ಶಾಸಕರು ಎಲ್ಲಿ ಸಂಖ್ಯಾಬಲ ಇಲ್ಲದಿದ್ದರೂ ಅಧಿಕಾರದಲ್ಲಿ ಮುಂದುವರೆದಿದ್ದೀರಿ ನಾಚಿಕೆಯಾಗದೇಕು ಎಂದು ಹೇಳಿದರು ತಕ್ಷಣ ಮಧ್ಯೆ ಶ್ರವೇತಿಸಿ ಮಾತನಾಡಿದ ಬಿಜೆಪಿ ನಾಯಕ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಸದನದಲ್ಲಿ ಕುಳಿತುಕೊಳ್ಳುವ ಬದಲು ಕೊನೆ ಗಳಗೆಯಲ್ಲಿ ಕಡತಗಳ ವಿಲೇವಾರಿಯಲ್ಲಿ ತೊಡಗಿರಬಹುದು ಸದನವನ್ನು ಪಗುರವಾಗಿ ಪರಿಗಣಿಸಿದಂತಿದೆ ಜನತೆ ಬೇಸರಗೊಂಡಿದ್ದಾರೆ ಎಂದು ಹೇಳಿದರು ಬಿಜೆಪಿಯ ಕೆ

ಈಶ್ವರಪ್ಪ ಮಾತನಾಡಿ ಮುಖ್ಯಮಂತ್ರಿಯಂತೆ ಶಾಸಕರು ಇದು ವಿಳಂಬ ತಂತ್ರವಲ್ಲದೆ ಇನ್ನೇನು ಎಂದು ಹೇಳಿದರು ಬಿಜೆಪಿಯ ಬಸವರಾಜ್ ಬೊಮ್ಹಾಯಿ ಮಾತನಾಡಿ ಇದು ಶೂನ್ಹ ಸರ್ಕಾರ ಎಂದು ಛೇಡಿಸಿದರು

ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಹೆಚ್

ರಮೇಶ್ ಕುಮಾರ್ ನೀಡಿರುವ ಸೂಚನೆ ಪ್ರಭಾವ ವಿಧಾನ ಪರಿಷತ್ ಕಲಾಪದ ಮೇಲೂ ಬೀರಿತು

ಕುಮಾರಸ್ವಾಮಿ ಕೂಡಲೇ ರಾಜೀನಾಮ ನೀಡಬೇಕು ಎಂದು ಒತ್ತಾಯಿಸಿದಾಗ ಆಡಳಿತ ಮತ್ತು ಪ್ರತಿಪಕ್ಷದ ಸದಸ್ಟರ ನಡುವೆ ಮಾತಿನ ಚಕಮಕಿ ಗದ್ದಲ ನಡೆದು ಕಲಾಪವನ್ನು ಮುಂದೂಡಲಾಯಿತು ಕರ್ನಾಟಕ ವಿಧಾನಸಭೆಯ ಸ್ವೀಕರ್ ವಿಶ್ವಾಸಮತ ಯಾಚನೆಯನ್ನು ವಿಳಂಬ ಮಾಡುತ್ತಿದ್ದು ಕೂಡಲೇ ವಿಶ್ವಾಸಮತ ಯಾಚನೆ ಪ್ರಕ್ರಿಯೆ ಕೈಗೆತ್ತಿಕೊಳ್ಳುವಂತೆ ಆದೇಶ ನೀಡಬೇಕೆಂಬ ಇಬ್ಬರು ಪಕ್ಷೇತರ ಶಾಸಕರ ಅರ್ಜಿ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ನಾಳೆಗೆ ಮುಂದೂಡಿದೆ ಮುಖ್ಯನಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ಮೂವರು ನ್ಯಾಯಮೂರ್ತಿಗಳನ್ನು ಒಳಗೊಂಡ ನ್ಯಾಯಪೀಠ ಇಂದು ಈ ಸೂಚನೆ ಹೊರಡಿಸಿದೆ

ಕಳೆದ ನಾಲ್ಲು ದಿನಗಳಿಂದ ವಿಶ್ವಾಸಮತ ಯಾಚನೆ ಮೇಲೆ ಸ್ಪಕ್ಷ ನಿರ್ಧಾರ ಕೈಗೊಳ್ಳದೆ ಸ್ಪೀಕರ್ ವಿಳಂಬ ಮಾಡುತ್ತಿದ್ದಾರೆ ಎಂದು ರೋಹಟಗಿ ನ್ಯಾಯಪೀಠದ ಗಮನಕ್ಕೆ ತಂದರು ಮುಖ್ಯಮಂತ್ರಿ ಪರ ವಕೀಲ ರಾಜೀವ್ ಧವನ್ ವಾದ ಮಂಡಿಸಿ ಇಂದು ಅಥವಾ ನಾಳೆ ವೇಳೆಗೆ ವಿಶ್ವಾಸಮತ ಯಾಚನೆ ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು

ವಿಧಾನಸಭಾಧ್ಯಕ್ಷರು ವಿಶ್ವಾಸಮತ ಯಾಚನೆ ಪ್ರಕ್ರಿಯೆಯನ್ನು ಇಂದು ಪೂರ್ಣಗೊಳಿಸುವರೆಂಬ ಆಶಾಭಾವನೆ ನಮಗೂ ಇದೆ ಎಂದು ಹೇಳದ ನ್ಯಾಯಪೀಠ ವಿಚಾರಣೆಯನ್ನು ನಾಳೆಗೆ ಮುಂದೂಡಿತು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಕುಲ್ ರೋಹಟಗಿ ವಿಧಾನಸಭೆಯ ಇಂದಿನ ಕಲಾಪವನ್ನು ನೋಡಿಕೊಂಡು ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಎಂದು ತಿಳಿಸಿದರು

ಸಿದ್ದೇಶ್ವರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ

ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇಂದು ಬೆಳಗ್ಗೆಯಿಂದಲೇ ನಿರಂತರವಾಗಿ ಮಳೆ ಸುರಿಯುತ್ತಿದೆ ಭಾರೀ ಮಳೆ ಹಿನ್ನೆಲೆಯಲ್ಲಿ ಇಂದು ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿತ್ತು ಮಳೆಯಿಂದಾಗಿ ಮಂಗಳೂರು ಬೆಂಗಳೂರು ರೈಲು ಮಾರ್ಗದ ಸುಬ್ರಹ್ಮಣ್ಯ ತಿರಿಬಾಗಿಲು ನಡುವೆ ಪಳಿ ಮೇಲೆ ಕುಸಿದಿರುವ ಮಣ್ಣಿನ ರಾತಿಯ ತೆರವು ಕಾರ್ಯ ಮುಂದುವರೆದಿದೆ ಎಂದು ರೈಲ್ವೆ ಇಲಾಖೆ ಪ್ರಕಟಣೆ ತಿಳಿಸಿದೆ

ಕೆಲವೆಡೆ ಭೂಕುಸಿತ ಹಾಗೂ ನದಿಗಳ ಹರಿವಿನ ಮಟ್ಟದಲ್ಲಿ ಏರಿಕೆಯಾಗಿದೆ